ಲಕ್ನೋದ ಡಿಜೆಪಿ ಕಜೇರಿಯಲ್ಲಿ ಅವರಿಗೆ ಸ್ಥಾನ ತೋರಲಾಗಿದೆ ಬುಲಂದ್ ಶಹರ್ ನೂತನ ಎಸ್ಪಿ ಯಾಗಿ ಪ್ರಭಾಕರ್ ಚೌಧರಿ ನೇಮಕವಾಗಿದ್ದಾರೆ ಬುಲಂದ್ ಶಹರ್ನ ಸರ್ಕಲ್ ಇನ್ಸ್ಫೆಕ್ಷರ್ ಮತ್ತು ಠಾಣಾ ಉಸ್ತುವಾರಿ ಪೊಲೀಸ್ ಅಧಿಕಾರಿಯನ್ನೂ ಸಹ ವರ್ಗಾಯಿಸಲಾಗಿದೆ ಗೋ ಹತ್ನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ ಬುಗಿಲೆದ್ದ ಹಿಂಸಾಚಾರದಲ್ಲಿ ಒಂಭತ್ತು ಮಂದಿಯನ್ನು ಬಂಧಿಸಲಾಗಿದೆ ಈ ಫಟನೆಗೆ ಸಂಬಂಧಿಸಿದಂತೆ ಗುಪ್ತಚರ ವಿಭಾಗದ ಎಡಿಜಿ ನೀಡಿದ ತನಿಖಾ ವರದಿ ಆಧರಿಸಿ ರಾಜ್ಯ ಸರ್ಕಾರ ಮೂವರು ಪೊಲೀಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದೆ

ಇಂದು ತಡರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಫಲಿತಾಂಶ ಪ್ರಕಟವಾಗುವ ನಿರೀಕ್ಷೆಯಿದೆ ಜಮ್ಮ ಕಾಶ್ಮೀರದ ರಜೌರಿ ಜಿಲ್ಲೆಯ ಗಡಿನಿಯಂತ್ರಣ ರೇಖೆಯಲ್ಲಿ ಪಾಕಿಸ್ತಾನ ಸೇನಾಪಡೆಗಳು ಕದನವಿರಾಮ ಉಲ್ಲಂಘಿಸಿ ಗುಂಡು ಮತ್ತು ಶೆಲ್ ದಾಳಿ ನಡೆಸಿವೆ ಭಾರತೀಯ ಗಡಿಠಾಣೆಗಳನ್ನು ಗುರಿಯಾಗಿಸಿ ಪಾಕಿಸ್ತಾನ ಸೇನಾಪಡೆ ಯೋಧರು ಅಪ್ರಚೋದಿತ ಗುಂಡಿನ ದಾಳ ನಡೆಸಿದರು

ಭಾರತೀಯ ಸೇನಾ ಪಡೆ ತಕ್ಕ ಪ್ರತಿಯುತ್ತರ ನೀಡಿದ್ದು ಕಾರ್ಯಾಚರಣೆ ಮುಂದುವರೆದಿದೆ ಆದರೆ ಯಾವುದೇ ಅನಾಹುತ ಸಂಭವಿಸಿಲ್ಲ ಎಂದು ತಿಳಿಸಿದೆ

ನಂತರ ಸುದ್ದಿಗಾರರಿಗೆ ವಿವರ ನೀಡಿದ ಸಚಿವ ರಿಜಿಜು ದೇಶದ ಆರ್ಥಿಕ ಪ್ರಗತಿಯಲ್ಲಿ ಭಾರತೀಯ ಸಮುದಾಯದ ಪಾತ್ರ ನಿರ್ಣಾಯಕ ಮತ್ತು ಪ್ರೋತ್ಸಾಹದಾಯಕ ಎಂದರು ಭಾರತದಲ್ಲಿ ನಡೆಯುತ್ತಿರುವ ಪರಿವರ್ತನಾತ್ಮಕ ಬದಲಾವಣೆಗಳಿಂದ ಸ್ವೂರ್ತಿ ಪಡೆಯಲು ಭಾರತೀಯ ಸಮುದಾಯಕ್ಕೆ ಇದೊಂದು ಉತ್ತಮ ಅವಕಾಶ ಎಂದು ಆಕಾಶವಾಣಿ ಬಾತ್ನಿದಾರರು ವರದಿ ಮಾಡಿದ್ದಾರೆ ಭಾರತದ ಸಮಕಾಲೀನ ಕಲೆ ಪರಂಪರೆ ಮತ್ತು ಸಂಸ್ಕೃತಿಯ ನಾನಾ ಮಜಲುಗಳನ್ನು ಅರ್ಥ್ಲೆಸಿಕೊಳ್ಳಲು ಈ ಕಾರ್ಯಕ್ರಮದಿಂದ ಸಾಧ್ಯವಾಗಲಿದೆ

ಗಂಭೀರ ಗಾಯಗೊಂಡಿದ್ದ ಒಬ್ಬ ಪ್ರಯಾಣಿಕ ಇಂದು ಕೊನೆಯುಸಿರೆಳೆದಿದ್ದಾನೆ ಮತ್ತಷ್ಟು ಗಾಯಾಳುಗಳ ಸ್ವಿತಿ ಗಂಭೀರವಾಗಿದೆ ನಾಲ್ವರು ಗಾಯಾಳುಗಳನ್ನು ಜಮ್ಮುವಿನ ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ದಾಖಲಿಸಲಾಗಿದೆ ಲೊರಾನ್ನಿಂದ ಇಂದು ಬೆಳಿಗ್ಗೆ ಪೂಂಚ್ಗೆ ತೆರಳುತ್ತಿದ್ದ ಬಸ್ ನಿಯಂತ್ರಣ ಕಳೆದುಕೊಂಡು ಆಳದ ಕಮರಿಗೆ ಬಿತ್ತು ಎಂದು ಪ್ರತ್ಯೇಕ್ಷದರ್ಶಿಗಳು ತಿಳಿಸಿದ್ದಾರೆ ಜಮ್ನು ಕಾಶ್ನೀರ ರಾಜ್ಯಪಾಲ ಸತ್ಯಪಾಲ್ ಮಲ್ಲಿಕ್ ಅವರು ಬಸ್ ಅಪಘಾತದಲ್ಲಿ ಮಡಿದವರಿಗೆ ತೀವ್ರಶೋಕ ವ್ಯಕ್ತಪಡಿಸಿದ್ದು ಮ್ಬತ ಪ್ರತಿಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರ ಪ್ರಕಟಿಸಿದ್ದಾರೆ

ಭೂಸೇನೆಯ ಉಪಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ದೇವರಾಜ್ ಅನ್ದು ಅವರು ಗೌರವವಂದನೆ ಸ್ವೀಕರಿಸಿದರು

ದೇಶದಲ್ಲಿ ಕ್ರೀಡಾ ಪರಿಸರ ಮತ್ತು ಯುವ ಸಮುದಾಯದ ಕ್ರೀಡಾ ಮನ್ಯಾತಿ ಬದಲಾಗುತ್ತಾ ಸಾಗಿದೆ ಈ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಎಂದು ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಕರ್ನಲ್ ರಾಜ್ಯವರ್ಧನ್ ರಾಥೋಡ್ ತಿಳಿಸಿದ್ದಾರೆ ದೆಹಲಿಯಲ್ಲಿಂದು ಆಯೋಜಿತವಾಗಿದ್ದ ಜಾಗರಣ್ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು ಕ್ರಿಕೆಟ್ ಮಾತ್ರವಲ್ಲದೆ ಇತರೆ ಕ್ರೀಡೆಗಳಲ್ಲೂ ಹೊಸ ತಾರೆಗಳು ಉದಯಿಸುತ್ತಿವೆ ಕ್ರೀಡೆಗಳ ಉತ್ತೇಜನಕ್ಕೆ ಸರ್ಕಾರ ಪಲವಾರು ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದೆ ಎಂದು ಅವರು ಪಟ್ಟಿ ಮಾಡಿದರು ರಾಷ್ಟಸತಿ ರಾಮನಾಥ್ ಕೋವಿಂದ್ ಅವರ ಆಯ್ದ ಭಾಷಣಗಳನ್ನು ಒಳಗೊಂಡ ಎರಡು ಕೃತಿಗಳನ್ನು ದೆಪಲಿಯಲ್ಲಿಂದು ಉಪರಾಷ್ಟಪತಿ ಎಂ

ಆಂಗ್ಲ ಭಾಷೆಯ ದಿ ರಿಪಬ್ಲಿಕನ್ ಎಥಿಕ್ ಮತ್ತು ಹಿಂದಿ ಭಾಷೆಯ ಲೋಕತಂತ್ರ ಕೆ ಸ್ವರ್ ಹೆಸರಿನ ಕೃತಿಯನ್ನು ಎಂಟು ಭಾಗಗಳಾಗಿ ವಿಂಗಡಿಸಲಾಗಿದ್ದು ವಿಶ್ವಕ್ಕೆ ಗವಾಕ್ಸಿಯಾದ ಭಾರತದ ವೈವಿಧ್ಯತೆ ಭಾರತದಲ್ಲಿ ಶಿಕ್ಷಣ ಭಾರತದ ಸಮಕಾಲೀನ ಬೆಳವಣಿಗೆ

ಕೃತಿಗಳ ಬಿಡುಗಡೆಯ ನಂತರ ಮಾತನಾಡಿದ ಉಪರಾಷ್ಟಪತಿ ಎಂ

ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರು ತಮ್ಮ ಕೃತಿಯಲ್ಲಿ ಭಾರತದ ಸಮಕಾಲೀನ ಸವಾಲುಗಳು ಮತ್ತು ಸಾಮಾನ್ಯ ಮನುಷ್ಠನ ಸಮಸ್ಥೆಗಳನ್ನು ಎಳೆ ಎಳೆಯಾಗಿ ಬಿಡಿಸಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ವಿದೇತಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ವಾರ್ತಾ ಮತ್ತು ಪ್ರಸಾರ ಬಾತೆ ಸಚಿವ ಕರ್ನಲ್ ರಾಜ್ಯವರ್ಧನ್ ಸಿಂಗ್ ರಾಥೋಡ್ ಕಾರ್ಯದರ್ಶಿ ಅಮಿತ್ ಕರೆ ಪ್ರಸಾರ ಭಾರತಿ ಅಧ್ಯಕ್ಷ ಸೂರ್ಯಪ್ರಕಾಶ್ ಮತ್ತಿತರ ಗಣ್ಣರು ಉಪಸ್ಥಿತರಿದ್ದರು ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯ ಈ ಕೃತಿಗಳು ಬೆಂಗಳೂರಿನ ಕೋರಮಂಗಲದ ಕೇಂದ್ರೀಯ ಸದನದಲ್ಲಿರುವ ಯೋಜನಾ ಪ್ರಕಟಣಾ ವಿಭಾಗದ ಕಚೇರಿಯಲ್ಲಿ ಸಿಗಲಿವೆ

ಅಸ್ಲಾಂನ ಉದಲ್ಗುರಿ ಜಿಲ್ಲೆಯಲ್ಲಿ ಎನ್ಡಿಎಫ್ಬಿ ಸಂಘಟನೆಗೆ ಸೇರಿದ ಇಬ್ಬರು ಉಗ್ರರನ್ನು ಭದ್ರತಾಪಡೆ ಯೋಧರು ಬಂಧಿಸಿದ್ದಾರೆ ಭೂಸೇನೆ ಮತ್ತು ಪೊಲೀಸರು ಜಂಟಿಯಾಗಿ ನಡೆಸಿದ ಈ ಕಾರ್ಯಾಚರಣೆಯಲ್ಲಿ ಇಂದು ಮುಂಜಾನೆ ಮಜ್ಬತ್ ಪ್ರದೇಶದಲ್ಲಿ ಉಗ್ರರು ಸೆರೆ ಸಿಕ್ಕಿದ್ದಾರೆ

ಭುವನೇತ್ವರದಲ್ಲಿ ನಡೆಯುತ್ತಿರುವ ಪುರುಷರ ಹಾಕಿ ವಿಶ್ವಕಪ್ ಟೂರ್ನಿಯ ಸಿ ಗುಂಪಿನ ಪಂದ್ಯದಲ್ಲಿ ಬೆಲ್ಲಿಯಂ ದಕ್ಷಿಣ ಆಫ್ರಿಕ ವಿರುದ್ದ ಐದು ಗೋಲುಗಳನ್ನು ಭಾರಿಸಿ ಗೆಲವು ಸಾಧಿಸಿದೆ ಇಂದಿನ ಎರಡನೇ ಪಂದ್ಯದಲ್ಲಿ ಆತಿಹ್ವೆಯ ಭಾರತವು ಕೆನಡಾ ವಿರುದ್ದ ಸೆಣಸಾಡುತ್ತಿದೆ ಇತ್ತೀಚಿನ ವರದಿ ಬಂದಾಗ ಭಾರತ ಫೆನಾಲ್ಲಿ ಕಾರ್ನರ್ ಮೂಲಕ ಒಂದು ಗೋಲಿನಿಂದ ಮುನ್ನಡೆ ಸಾಧಿಸಿದೆ